ನಾಡಿನೆಲ್ಲೆಡೆ ಬೆಳಕಿನ ಹಬ್ಲ ದೀಪಾವಳಿಯ ಸಂಭ್ರಮ ಸಡಗರ

ಫ್ರೆಂಚ್ ಮುಕ್ತ ಬ್ಲಾಡ್ನಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ಸಾತ್ವಿಕ್ ಸೈರಾಜ್ ರಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಲ ಜೋಡಿ ಫೈನಲ್ಲ್ ಪ್ರವೇತ

ಆಕಾಶವಾಣಿ ಮತ್ತು ದೂರದರ್ಶನದ ಸಂಪೂರ್ಣ ಜಾಲದಲ್ಲಿ ಈ ಕಾರ್ಯಕ್ರಮ ಬಿತ್ಲರವಾಗಲಿದೆ

ಪ್ರಧಾನಮಂತ್ರಿ ಕಾರ್ಯಾಲಯ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಎಐಆರ್ ಮತ್ತು ಡಿಡಿ ನ್ನೂಸ್ ಯುಟ್ಲೂಬ್ ಚಾನಲ್ನಲ್ಲೂ ಕಾರ್ಯಕ್ರಮ ಪ್ರಸಾರವಾಗಲಿದೆ ಹಿಂದಿ ಭಾಷೆಯಲ್ಲಿ ಮೂಡಿಬರುವ ಈ ಕಾರ್ಯಕ್ರಮದ ನಂತರ ತಕ್ಷಣವೇ ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಹೊರಮೂಡಲಿವೆ

ಹೆಡ್ ಹಿರಿಯ ಬಿಜೆಪಿ ನಾಯಕ ಮನೋಪರ್ ಲಾಲ್ ಖಟ್ಟರ್ ಅವರು ಇಂದು ಮಧ್ಯಾಷ್ನ ರಾಜಭವನದಲ್ಲಿ ಆಯೋಜಿಸಲಾಗಿರುವ ಸಮಾರಂಭದಲ್ಲಿ ಹರಿಯಾಣದ ನೂತನ ಮುಖ್ಚುಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಲಿದ್ದಾರೆ ರಾಜ್ವಪಾಲ ಸತ್ತದೇವ್ ನಾರಾಯಣ್ ಆರ್ಯ ಅವರು ನಿನ್ನೆ ಸರ್ಕಾರ ರಚಿಸುವಂತೆ ಬಿಜೆಪಿ ನೇತೃತ್ವದ ಮೈತ್ರಿ ಪಕ್ಷಗಳಿಗೆ ಆಹ್ವಾನ ನೀಡಿದ್ದರು

ಬಿಜೆಪಿ ತಾಸಕಾಂಗ ಪಕ್ಷದ ಸಭೆಯ ನಂತರ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮನೋಪರ್ ಲಾಲ್ ಖಟ್ವರ್ ನೂತನ ಸರ್ಕಾರ ರಚನೆಗೆ ಅವಕಾಸ ನೀಡುವಂತೆ ರಾಜ್ಜವಾಲರಿಗೆ ಪಕ್ಷು ಮಂಡಿಸಲಾಗಿತ್ತು ಅದಕ್ಷೆ ರಾಜ್ಜವಾಲರು ಒಪ್ಪಿಗೆ ನೀಡಿದ್ದರು ಎಂದರು ಬಿಜೆಪಿ ತಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ವೀಕ್ಷಕ ಹಾಗೂ ಸಚಿವ ರವಿತಂಕರ್ ಪ್ರಸಾದ್ ಸಭೆಯ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿ ಬಿಜೆಪಿಯು ಸ್ಟಿರ ಪ್ರಾಮಾಣಿಕ ಮತ್ತು ಪರಿಣಾಮಕಾರಿ ಆಡಳಿತ ನೀಡಲಿದೆ ಮನೋಪರ್ ಲಾಲ್ ಅವರು ಮೈತ್ರಿ ಸರ್ಕಾರದ ನೇತೃತ್ವ ವಹಿಸಲಿದ್ದಾರೆ

ವಿಶ್ವಬ್ಯಾಂಕ್ ಅಧ್ಯಕ್ಷರಾಗಿ ಇದೇ ಮೊದಲ ಬಾರಿಗೆ ಭಾರತ ಪ್ರವಾಸ ಕೈಗೊಂಡಿರುವ ಮಲ್ಪಾಸ್ ಅವರು ನಿನ್ನೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ವಿಸ್ತತ ಸಮಾಲೋಚನೆ ನಡೆಸಿದರು

ಮೂಲ ಸೌಕರ್ಯ ಯೋಜನೆಗೆ ಪಣಕಾಸು ನೆರವು ಪಣಕಾಸು ವಲಯದ ಬಲವರ್ಧನೆ ಪ್ರಾದೇಶಿಕ ಸಂಪರ್ಕ ಮತ್ತು ನಾಗರಿಕ ಸೇವೆಗಳ ಸುಧಾರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರಧಾನಿ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಮಲ್ವಾಸ್ ತಿಳಿಸಿದರು ನಂತರ ಅವರು ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜತೆ ಮಾತುಕತೆ ನಡೆಸಿದರು ವಿಶ್ವಬ್ಡಾಂಕ್ ನಿಯೋಗದೊಂದಿಗೆ ಆಗಮಿಸಿರುವ ಮಲ್ವಾಸ್ ಗುಜರಾತ್ಗೆ ಭೇಟಿ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ ತಮಿಳುನಾಡಿನಲ್ಲಿ ಸಂಕಷ್ಟಕ್ಕೊಳಗಾಗಿರುವ ಸಕ್ಕರ ಉದ್ಯಮಕ್ಕೆ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ವಿಶೇಷ ರಿಯಾಯತಿ ಘೋಷಿಸಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸಿತಾರಾಮನ್ ಅವರಿಗೆ ನಿನ್ನೆ ಪತ್ರ ಬರೆದ ಅವರು ಬ್ವಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಲೆಗಳಿಂದ ಸಕ್ಷರೆ ಕಾರ್ಖಾನೆಗಳಿಗೆ ಕೊಡಮಾಡಲಾದ ಸಾಲ ಮರುಪಾವತಿ ವಿಚಾರದಲ್ಲಿ ಮಧ್ಯಪ್ರವೇಶಿಸಬೇಕೆಂದು ಕೋರಿದ್ದಾರೆ

ಸಕ್ಕರೆ ಕಾರ್ಖಾನೆಗಳ ಆರ್ಥಿಕ ಸಬಲತೆ ಹೆಚ್ಚಿಸಲು ಹೆಚ್ಚಿನ ಸಕ್ಕರೆ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಷೆ ಪಳನಿಸ್ವಾಮಿ ಕೋರಿದ್ದಾರೆ

ಅದರಲ್ಲಿ ಇಬ್ಬರ ಸ್ವಿತಿ ಚೆಂತಾಜನಕವಾಗಿದೆ ಶ್ರೀನಗರ ಸಮೀಪದ ಕರಣ್ ನಗರ ಠಾಣಾ ವ್ಯಾಪ್ತಿಯ ತಪಾಸಣಾ ಕೇಂದ್ರದ ಮೇಲೆ ಉಗ್ರರು ಗ್ರೆನೇಡ್ ದಾಳಿ ನಡೆಸಿದರು ಈ ಉಗ್ರರ ಸದೆ ಬಡಿಯಲು ಭದ್ರತಾ ಪಡೆಗಳು ಇಡೀ ಪ್ರದೇಶವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಹೆಡ್ ಮೂರ್ವ ಕೇಂದ್ರೀಯ ಅರಬ್ಬೀ ಸಮುದ್ರದ ಮೇಲೆ ತೀವ್ರವಾಗಿ ಬೀಸುತ್ತಿರುವ ಚಂಡಮಾರುತ ಕ್ವಾರ್ ಮತ್ತುಷ್ಟು ಶೀವ್ರಗೊಳ್ಳುವ ಸಾಧ್ಯತೆಯಿದೆ ವಾಯುವ್ಚ ದಿಕ್ಕಿನಲ್ಲಿ ಓಮನ್ ನಡೆಗೆ ಈ ಚಂಡಮಾರುತ ಸಾಗಿದೆ ಮಹಾರಾಷ್ಷದ ರತ್ನಗಿರಿ ಮತ್ತು ಸಿಂಧುದುರ್ಗ ಪಾಗೂ ಗೋವಾದಲ್ಲಿ ಚಂಡಮಾರುತದಿಂದಾಗಿ ತೀವ್ರ ಮಳೆಯಾಗಲಿದೆ ಎಂದು ಪವಾಮಾನ ಇಲಾಖೆ ಎಚ್ನರಿಕೆ ನೀಡಿದೆ ಮಹಾರಾಷ್ಟ ಗೋವಾ ಕರ್ನಾಟಕ ಮತ್ತು ಗುಜರಾತ್ನಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ವರಿಕೆ ನೀಡಲಾಗಿದೆ ಭಾರತೀಯ ಕರಾವಳಿ ಕಾವಲು ಪಡೆ ಶೋಧ ಮತ್ತು ರಕ್ಷಣಾ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ

ರಾಯಲಸೀಮಾ ಪ್ರದೇಶ ಆಂಧ್ರ ಕರಾವಳಿ ಮತ್ತು ಮದುಚೇರಿಯ ಯಾನಮ್ ಭಾಗದಲ್ಲಿ ಗುಡುಗು ಸಿಡಿಲಿನಿಂದ ಕೂಡಿದ ಭಾರಿ ಮಳೆ ಬೀಳಲಿದೆ ಎಂದು ಹವಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಸಮುದ್ರದಲ್ಲಿ ಭಾರಿ ಗಾಳಿ ಮತ್ತು ಮಳೆ ಸುರಿಯುತ್ತಿದ್ಲಾಗ ಮೀನುಗಾರರ ದೋಣಿಯ ಎಂಜೆನ್ ವಿಫಲವಾಯಿತು ನಂತರ ಅದು ಮುಳುಗಲಾರಂಭಿಸಿದಾಗ ನೌಕಾಪಡೆಯ ಪಡಗು ಕೂಡಲೇ ಕಾರ್ಯಾಚರಣೆ ನಡೆಸಿ ಮೀನುಗಾರರನ್ನು ರಕ್ಷಿಸಿದೆ

ಹೆಡ್ ಬೆಳಕಿನ ಹಬ್ಬ ದೀಪಾವಳಿಯನ್ನು ನಾಡಿನಾದ್ಯಂತ ಜನರು ಅತೀವ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದಾರೆ ದುಷ್ಷ ಸಂಹಾರದ ವಿರುದ್ದ ಶಿಷ್ಷ ರಕ್ಷಣೆಯ ಸಂದೇಶ ಸಾರುವ ಈ ಪಬ್ಲವನ್ನು ಜನರು ವಿಶೇಷವಾಗಿ ಆಚರಿಸುತ್ತಾರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀಯನ್ನು ಶ್ರದ್ಮಾಭಕ್ತಿಯಿಂದ ಪೂಜಿಸಲಾಗುತ್ತದೆ ದೀಪಾವಳಿ ಹಬ್ಬದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ

ಹೆಡ್ ಫ್ರೆಂಚ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯ ಮರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸೈರಾಜ್ ರಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಅವರು ತಮ್ಮ ಕನಸಿನ ಓಟ ಮುಂದುವರಿಸಿದ್ದು ಫೈನಲ್ಸ್ ಪ್ರವೇಶಿಸಿದ್ದಾರೆ ಪ್ಕಾರಿಸ್ನಲ್ಲಿ ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಜಪಾನ್ನ ಓರೊಯುಕಿ ಎಂಡೊ ಮತ್ತು ಯುಟಾ ವತನಾಬೆ ಜೋಡಿಯನ್ನು ನೇರ ಸೆಟ್ಗಳಿಂದ ಮಣಿಸಿತು